ಶಿಕಾಗೋದಲ್ಲಿಂದು ಎರಡನೇ ವಿಶ್ವಹಿಂದು ಕಾಂಗ್ರೆಸ್ನ ಸಮಾರೋಪ ಸಮಾರಂಭದಲ್ಲಿ ಉಪ ರಾಷ್ಷಪತಿ ಎಂ

ಮಧ್ಯಪ್ರದೇಶದ ಬನ್ನಾಗರ್ ಅಣೆಕಟ್ಟನಿಂದ ಭಾರಿ ಪ್ರಮಾಣದ ನೀರು ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರದ ರೋಹ್ತಾಷ್ ಮತ್ತು ಬೋಜ್ವುರ ಜಿಲ್ಲೆಗಳ ತಗ್ಗು ಪ್ರದೇಶದಲ್ಲಿ ಪ್ರವಾಹದ ಮುನೈಚ್ಚರಿಕೆ

ಯುಎಸ್ ಓಪನ್ ಟೆನ್ನಿಸ್ ಪಂದ್ಲಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಇಂದು ರಾತ್ರಿ ನೋವೋಕ್ ಜೋಕೊವಿಚ್ ಮತ್ತು ಮವಾನ್ ಮಾರ್ಟನ್ ಡೆಲ್ ಪೊಟ್ರೋ ಮುಖಾಮುಖಿ

ವಿರೋಧ ಪಕ್ಷದಲ್ಲಿ ಸಮರ್ಥ ನಾಯಕನಾಗಲೀ ಸ್ಪಷ್ಟ ನೀತಿಯಾಗಲಿ ಕಾರ್ಯತಂತ್ರವಾಗಲಿ ಇಲ್ಲ

ನಕಾರಾತ್ಕಕ ರಾಜಕಾರಣದಲ್ಲಿ ತೊಡಗಿವೆ ಎಂದು ಆರೋಪಿಸಲಾಗಿದೆ ವಿರೋಧ ಪಕ್ಷಗಳ ವಿರುದ್ದ ವಾಗ್ವಾಳ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳತ ನಡೆಸಲು ವಿಫಲರಾದವರು ಇದೀಗ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವಲ್ಲಿಯೂ ವಿಫಲರಾಗಿದ್ದಾರೆ ಸಾಮಾಜಿಕ ಕಳಕಳಯ ವಿಷಯಗಳನ್ನು ಸಮರ್ಥವಾಗಿ ಚರ್ಚಿಸುವಲ್ಲಿಯೂ ವಿರೋಧ ಪಕ್ಷ ವಿಫಲವಾಗಿದೆ ಎಂದು ಆರೋಪಿಸಿದರು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಜೇಯ ಭಾರತ್ ಅಟಲ್ ಬಿಜೆಪಿ ಎಂಬ ಘೋಷಣೆಗಳನ್ನು ಮೊಳಗಿಸಿದರು

ಬದಲಾಗಿ ಸುಳ್ಬಗಳ ಪರವಾಗಿ ಹೋರಾಡುತ್ತಿದೆ ಅವರ ಸುಳ್ಬಗಳನ್ನು ಸಂಪೂರ್ಣವಾಗಿ ಜನರು ತಲ್ಲ ಹಾಕಿದ್ದಾರೆ ಎಂದು ಪ್ರಧಾನಿ ಹೇಳದರು ಎಂದು ತಿಳಿಸಿದರು ವಿರೋಧ ಪಕ್ಷಗಳ ಮೈತ್ರಿಯನ್ನು ಪ್ರಶ್ನಿಸಿದ ಪ್ರಧಾನಿಯವರು ಮೈತ್ರಿಗೆ ಒಬ್ಬ ನಾಯಕನಿಲ್ಲ ಮತ್ತು ಸ್ಪಷ್ಟ ಿದ್ದಾಂತವಿಲ್ಲ ಕಾಂಗ್ರೆಸ್ನ ನಾಯಕತ್ವವನ್ನು ಯಾವುದೇ ಸಣ್ಣ ಪಕ್ಷಗಳು ಕೂಡ ಒಪ್ಲಿಕೊಳ್ಳಲು ಸಿದ್ದವಿಲ್ಲ ಜನರಿಗಾಗಿ ಕೆಲಸ ಮಾಡುವುದಕ್ಕಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಎಂದು ರವಿಶಂಕರ್ ಪ್ರಸಾದ್ ತಿಳಿಸಿದರು ಪಕ್ಷದ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಪ್ರಕಾಶ್ ಜಾವ್ವೇಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ ನಕಾರಾತ್ಮಕ ರಾಜಕೀಯದಲ್ಲಿ ತೊಡಗಿರುವವರಿಗೆ ಜನರು ಬೆಂಬಲ ನೀಡುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಕೇಂದ್ರ ಸರ್ಕಾರ ದೇಶದ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ ಹಾಗೂ ಸ್ಪಷ್ಟ ನಿಲುವನ್ನು ಹೊಂದಿದೆ ಎಂದು ಹೇಳಿದರು

ಬಡತನ ಕೋಮುವಾದ ಜಾತಿವಾದ ಭ್ರಷ್ಟಾಚಾರ ಮತ್ತು ಭಯೋತ್ವಾದನೆ ಮುಕ್ತ ನವಭಾರತವನ್ನು ನಿರ್ಮಿಸುವ ಗುರಿಯನ್ನು ಪಕ್ಷ ಹೊಂದಿದೆ

ಜಮ್ಮ ಮತ್ತು ಕಾತ್ಸೀರದಲ್ಲಿ ಭಯೋತ್ಪಾದನೆ ಇಳಿಮುಖವಾಗಿದ್ದು ಇತರ ರಾಜ್ಯಗಳಲ್ಲಿ ದಿನದಿಂದ ದಿನಕ್ಕೆ ನಕ್ಷಲ್ವಾದ ಕಡಿಮೆಯಾಗುತ್ತಿದೆ ಎಂದು ಅವರು ಹೇಳಿದರು ಅಸ್ಲಾಂಗೆ ಸಂಬಂಧಿಸಿದ ಎನ್ಆರ್ಸಿ ಸಮಸ್ಥೆ ಬಗ್ಗೆಯೂ ನಿರ್ಣಯದಲ್ಲಿ ಅಭಿಪ್ರಾಯ ವಕ್ತಪಡಿಸಿದ್ದು ಸರ್ಕಾರ ಒಳನುಸುಳುಕೋರರ ವಿರುದ್ದವಿದೆಯೇ ಹೊರತು ದೇಶದ ನಾಗರಿಕರ ವಿರುದ್ದ ಅಲ್ಲ ಎಂದು ಅವರು ತಿಳಿಸಿದರು

ಇಂದು ಸಂಜೆ ನಡೆಯುವ ಕಾರ್ಯಕಾರಿಣೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ

ವೆಂಕಯ್ಹ ನಾಯ್ಡು ಇಂದು ಮಾತನಾಡಲಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಮೂರು ಮಧ್ಯ ಐರೋಪ್ಲ ದೇಶಗಳಾದ ಸೈಪ್ರಸ್ ಬಲ್ಗೇರಿಯಾ ಮತ್ತು ಜೆಕ್ ಗಣರಾಜ್ಲಗಳ ಪ್ರವಾಸ ಮುಗಿಸಿ ಪ್ರಾಗ್ನಿಂದ ಭಾರತಕ್ಕೆ ಹೊರಟಿದ್ದಾರೆ ಭಾರತಕ್ಕೆ ಹೊರಡುವುದಕ್ಕೂ ಮೊದಲು ಅವರು ಪ್ರಾಗ್ನ ಥಕುರೋವ ಸ್ಪೀಟ್ನ ಪಾರ್ಕ್ನಲ್ಲಿರುವ ಗುರುದೇವ್ ರವೀಂದ್ರ ನಾಥ್ ಠಾಕೂರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸಿದರು ಜೆಕ್ ಗಣರಾಜ್ಯದೊಂದಿಗೆ ಸ್ನೇಹ ಸಂಬಂಧ ಹೊಂದಿದ್ದ ರವೀಂದ್ರನಾಥ್ ಠಾಕೂರ್ ಅವರ ನೆನಪಿಗಾಗಿ ಈ ಮಾರ್ಗಕ್ಕೆ ಠಾಕೂರೊವ ಎಂದು ಹೆಸರನ್ನು ಇಡಲಾಗಿದೆ

ಏಕತೆ ಸಾರುವ ಈ ಪ್ರತಿಮೆ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿದ್ದು ಸರ್ದಾರ್ ಸರೋವರ ಅಣೆಕಟ್ಟುವಿನಿಂದ ಒಂದು ಕಿಲೋ ಮೀಟರ್ ದೂರದಲ್ಲಿ ನರ್ಮದಾ ನದಿಯ ಸಾಧು ಬೆಟ್ ಎಂಬ ಸಣ್ಣ ದ್ವೀಪದಲ್ಲಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಈ ಬಗ್ಗೆ ನವದೆಹಲಿಯಲ್ಲಿಂದು ವಿವರ ನೀಡಿದ ಗುಜರಾತ್ ಮುಖ್ಲಮಂತ್ರಿ ವಿಜಯ್ ರೂಪಾನಿ ದೇಶವನ್ನು ಕೆಲವರು ವಿಭಜಿಸುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಇದು ಐಕ್ಷತೆಯನ್ನು ಸಾರುವ ಪ್ರತಿಮೆಯಾಗಿದೆ ಎಂದು ತಿಳಿಸಿದರು

ಹೆಡ್ ಮಧ್ಯ ಪ್ರದೇಶದ ಬನ್ನಾಗರ್ ಅಣೆಕಟ್ಟನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರದ ರೋಹ್ತಾಷ್ ಮತ್ತು ಬೋಜ್ಪರ್ ಜಿಲ್ಲೆಗಳ ಸೋನೆ ನದಿತೀರದ ತಗ್ಗುಪ್ರದೇಶಗಳಲ್ಲಿ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ

ಇಂದು ಸಂಜೆ ರೋಹ್ತಾಷ್ ಜಿಲ್ಲೆಯ ದೆಹ್ರಿಯಲ್ಲಿರುವ ಇಂದಿರಾಪುರಿ ಬ್ಲಾರೇಜ್ಗೆ ತಲುಪುವ ನಿರೀಕ್ಷೆಯಿದೆ ಪರಿಸ್ತಿತಿಯ ಅವಲೋಕನಕ್ಕಾಗಿ ರಾಜ್ಯ ಸಂಪನ್ನೂಲ ಅಭಿವೃದ್ದಿ ಸಚಿವ ರಾಜೀವ್ ರಂಜನ್ ಅವರು ಉನ್ನತ ಅಧಿಕಾರಿಗಳ ತುರ್ತುಸಭೆ ನಡೆಸಿದರು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಸನ್ನದ್ದವಾಗಿದೆ ಎಂದು ಅವರು ತಿಳಿಸಿದರು ಈ ಮಧ್ಯೆ ಬಿಹಾರ ಸರ್ಕಾರ ಗಂಗಾ ಮತ್ತು ಸೋನೆ ನದಿಪಾತ್ರದಲ್ಲಿ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೀರು ಬಿಡುವಂತೆ ಬಿಹಾರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ

ದೇಶದಿಂದ ಅನಕ್ಷರತೆ ತೊಡೆದುಹಾಕುವಲ್ಲಿ ಮಕ್ಕಳು ಮಹತ್ವದ ಪಾತ್ರ ನಿರ್ವಹಿಸುತ್ತಾರೆ ಎಂದು ಕೇಂದ್ರ ಮಾನವ ಸಂಪನ್ಣೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ತಮ್ಮ ಕುಟುಂಬದಲ್ಲಿರುವ ಅನಕ್ಷರಸ್ತ ಸದಸ್ವರನ್ನು ಸಾಕ್ಷರರನ್ನಾಗಿಸಲು ಎಲ್ಲಾ ವಿದ್ವಾರ್ಥಿಗಳು ಮುಂದೆ ಬರಬೇಕೆಂದು ಕರೆ ನೀಡಿರುವ ಅವರು ಇದರಿಂದ ಕುಟುಂಬದ ಸದಸ್ಟರೂ ಸಹ ಓದಲು ಮತ್ತು ಬರೆಯಲು ಕಲಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ

ಉತ್ತರ ಪ್ರದೇಶದ ಲಕ್ಷೋ ನಗರದ ಪ್ರಸಿದ್ದ ಹಜರತ್ ಗಂಜ್ ಚೌರಾಹಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಅಟಲ್ ಚೌಕ್ ಎಂದು ಪುನರ್ ನಾಮಕರಣ ಮಾಡಲಾಗುವುದು ಆಗ್ರಾದ ಬಟೇಶ್ವರ್ನಲ್ಲಿರುವ ವಾಜಪೇಯಿ ಅವರ ಪೂರ್ವಿಕರ ಮನೆಯನ್ನು ಸ್ವಾರಕವನ್ನಾಗಿ ಪರಿವರ್ತಿಸಿ ಅಲ್ಲಿ ಪ್ರವಾಸಿ ಸರ್ಕ್ಕೂಟ್ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಅಲ್ಲಿನ ರಾಜ್ಯ ಸರ್ಕಾರ ಪ್ರಕಟಿಸಿದೆ

ಈ ಇಬ್ಬರೂ ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಈವರೆಗೆ ಮುಖಮುಖಿಯಾಗಿಲ್ಲ

ಜೋಕೊವಿಚ್ ಕಳೆದ ಜುಲೈನಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದಿದ್ದು

ಮಹಿಳೆಯರ ಸಿಂಗಲ್ಸ್ನಲ್ಲಿ ಜಪಾನಿನ ನವೊಮಿ ಒಸಾಕಾ ಪ್ರಶಸ್ತಿಯನ್ನು ತಮ್ಹದಾಗಿಸಿಕೊಂಡಿದ್ದಾರೆ

ಕೋಪಗೊಂಡಿದ್ದ ಸೆರೆನಾ ಮಿಲಿಯಂಸ್ ಅಂಪೈರ್ ಅವರನ್ನು ಕಳ್ಳ ಎಂದು ದೂರಿದರು ಇದಕ್ಕಾಗಿ ಅವರಿಗೆ ಪಂದ್ಡ ದಂಡವನ್ನು ವಿಧಿಸಲಾಯಿತು ಇದಲ್ಲದೇ ಸೆರೆನಾ ವಿಲಿಯಂಸ್ ತಮ್ಮ ರಾಕೆಟ್ಅನ್ನು ಕೋಪದಿಂದ ಎಸೆದಿದ್ದು ಸಹ ಸಂಹಿತೆ ಮತ್ತೊಂದು ಉಲ್ಲಂಘನೆಯಾಯಿತು ಮಿತ್ರ ಡಬಲ್ಸ್ನಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕಾದ ಜೋಡಿ ಜೇಮಿ ಮುರ್ರೆ ಮತ್ತು ಬೆಥಾನಿ ಮಾಟೆಕ್ ಸ್ವಾಂಡ್ಸ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು